ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನ

ಜಾರಿ ನಿರ್ದೇಶನಾಲಯದಿಂದ ಕಾಶ್ಮೀರ ಪ್ರತ್ಯೇಕತಾವಾದಿ ನಾಯಕ ಶಬೀರ್ ಅಹಮ್ಮದ್ ಷಾಗೆ ಸೇರಿದ ಆಸ್ತಿ ಮುಟ್ಟುಗೋಲು

ಜಮ್ಮು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯ ಸುತ್ಸೂ ಕಲನ್ ಛಾತ್ತೇರ್ಗಾಮ್ನಲ್ಲಿ ಭಯೋತ್ಪಾದಕರ ವಿರುದ್ದದ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರು ಹತ

ಪುಲ್ವಾಮ ಭಯೋತ್ಪಾದಕ ದಾಳಿ ಕುರಿತ ಮಾಹಿತಿಗಳ ಕಡತಕ್ಕೆ ಸಂಬಂಧಿಸಿ ಪಾಕಿಸ್ತಾನದ ಪ್ರತಿಕ್ರಿಯೆಗೆ ಭಾರತದ ಅತೃಪ್ತಿ

ಐಪಿಎಲ್ ಕ್ರಿಕೆಟ್ ಹೈದರಾಬಾದ್ನಲ್ಲಿಂದು ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಪ್ ಮುಖಾಮುಖಿ

ಮಲೇಷ್ಯಾದ ಇಪೋದಲ್ಲಿ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಅಂತಿಮ ಲೀಗ್ ಪಂದ್ಯದಲ್ಲಿಂದು ಪೋಲೆಂಡ್ ಭಾರತದ ಪುರುಷರ ಹಾಕಿ ತಂದ ಸೆಣಸಾಟ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಹಿಂಪಡೆದುಕೊಳ್ಳಲು ಇಂದು ಕೊನೆಯ ದಿನವಾಗಿದೆ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

ಬಿಹಾರದ ಜಮುಯಿನಲ್ಲಿ ಎರಡು ಮತ್ತು ಔರಾಂಗಬಾದ್ ಕ್ಷೇತ್ರದಿಂದ ಒಂದು ನಾಮಪತ್ರವನ್ನು ವಾಪಸ್ ಪಡೆಯಲಾಗಿದೆ

ಇಬ್ಬರು ಪಕ್ಷೇತರರು ಹಾಗೂ ಕಾಂಗ್ರೆಸ್ ಸಿಕ್ಕಿಂ ರಿಪಬ್ಲಿಕ್ ಪಕ್ಷದ ತಲಾ ಓರ್ವ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅರುಣಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯ ಮೂವರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಲೆ ಯಾಗಿದ್ದಾರೆ ಬಿಹಾರದಲ್ಲಿ ಸಿಪಿಐ ಪಕ್ಷ ಮತ್ತೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದ್ದು ಪೂರ್ವ ಚಂಪಾರಣ್ ಮತ್ತು ಮಧುಬನಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ ಬೆಗುಸರಾಯ್ ಕ್ಷೇತ್ರದಿಂದ ಜೆಎನ್ಯು ವಿದ್ಯಾರ್ಥಿ ಸಂಘಟನೆಯ ಮಾಜಿ ಅಧ್ಯಕ್ಷ ಕನ್ನಯ್ಯ ಕುಮಾರ್ ಅವರನ್ನು ಕಣಕ್ಕಿಳಿಸಿದೆ ಪೂರ್ವ ಚಂಪಾರಣ್ ಕ್ಷೇತ್ರದಿಂದ ಪ್ರಭಾಕರ್ ಜೈಸ್ವಾಲ್ ಸ್ಪರ್ಧಿಸಲಿದ್ದಾರೆ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಸಿಂಗ್ ತಿಳಿಸಿದ್ದಾರೆ ಮಧುಬನಿ ಕ್ಷೇತ್ರದ ಅಭ್ಯರ್ಥಿಯನ್ನು ಪಕ್ಷದ ಕೇಂದ್ರೀಯ ಮಂಡಳಿ ನಾಳೆ ಅಂತಿಮ ಗೊಳಿಸಲಿದೆ ಎಂದು ಅವರು ತಿಳಿಸಿದರು

ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಪುತ್ರ ವೈಭವ್ ಗೆಹ್ಲೋಟ್ ಜೋಧ್ಪುರ ಕ್ಷೇತ್ರದಿಂದ ಮಾಜಿ ಬಿಜೆಪಿ ಮುಖಂಡ ಜಸ್ವಂತ್ ಸಿಂಗ್ ಪುತ್ರ ಮನ್ಷೇಂದ್ರ ಸಿಂಗ್ ಅವರನ್ನು ಬರ್ಮೆರ್ ಕ್ಷೇತ್ರದಿಂದ ಪಕ್ಷ ಕಣಕ್ಕಿಳಿಸುತ್ತಿದೆ

ಅಮಿತ್ ಶಾ ನಾಳೆ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಕಾಶ್ಮೀರದ ಪ್ರತ್ಯೇಕತಾವಾದಿ ನಾಯಕ ಶಬೀರ್ ಅಹಮ್ಮದ್ ಷಾಗೆ ಸೇರಿದ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ

ನಿಷೇಧಿತ ಭಯೋತ್ವಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಕಾರ್ಯಕರ್ತ ಮಹಮ್ಮದ ಅಸ್ತಂ ವಾನಿಯೊಂದಿಗೆ ಶಬೀರ್ ಅಹ್ಮದ್ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಲೊಂಡಿದ್ದಾನೆ ಶಬೀರ್ ಅಹಮ್ಮದ್ ಪಾಕಿಸ್ತಾನ ಮೂಲದ ಆತನ ಹಿತ್ವೆಷಿಗಳಿಂದ ಹವಾಲಾ ಹಣ ಸಂಗ್ರಹಿಸಲು ಅಸ್ಲಂ ವಾನಿಯನ್ನು ಬಳಸಿಕೊಂದು ಆ ಹಣವನ್ನು ಹವಾಲಾ ಮೂಲಕ ಶ್ರೀನಗರದಲ್ಲಿ ತಲುಪಿಸುತ್ತಿದ್ದ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಪಾಕಿಸ್ತಾನ ಜಮಾ ಉದ್ ದಾವದ ಮುಖ್ಯಸ್ಥ ಜಾಗತಿಕ ಭಯೋತ್ವಾದಕ ಮೊಹಮ್ಮದ್ ಸೆಯೀದ್ನೊಂದಿಗೆ ಈತ ಸಂಪರ್ಕದಲ್ಲಿರುವುದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಶ್ರೀನಗರದ ಇಫ್ಬಂದಿಬಾಗ್ ಮತ್ತು ರಾವಲ್ಲುರದಲ್ಲಿರುವ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಕೇಂದ ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯ ಸುತ್ಪೂ ಕಲನ್ ಛಾತ್ತೇರ್ಗಾಮ್ ಪ್ರದೇಶದಲ್ಲಿ ಇಂದು ಉಗ್ರರ ವಿರುದ್ದ ನಡೆದ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದು ಐವರು ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ

ಪುಲ್ಲಾಮದಲ್ಲಿ ಗಡಿಯಾಚೆಯ ಭಯೋತ್ಪಾದನೆಯಲ್ಲಿ ಭಾಗಿಯಾಗಿರುವ ಜೈಷ್ ಎ ಮೊಹಮ್ಮದ್ ಭಯೋತ್ಸಾದಕ ಸಂಘಟನೆಯ ವಿವರಗಳು ಉಗ್ರರ ಶಿಬಿರಗಳು ಮತ್ತು ಅದರ ನಾಯಕರ ವಿವರಗಳ ಕುರಿತ ಕಡಡಕ್ಕೆ ಸಂಬಂಧಿಸಿ ಪಾಕಿಸ್ತಾನದ ಪ್ರತಿಕ್ರಿಯೆಗೆ ಭಾರತ ಅತ್ಬದ್ತಿ ವ್ಯಕ್ತಪಡಿಸಿದೆ ಪುಲ್ವಾಮ ಉಗ್ರರ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ನ ಪಾತ್ರವನ್ನು ಒಪ್ಪಿಕೊಳ್ಳಲು ಪಾಕಿಸ್ತಾನ ಇನ್ನೂ ನಿರಾಕರಿಸುತ್ತಿರುವುದು ವಿಷಾದನೀಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕಾರ ರವೀಶ್ ಕುಮಾರ್ ಸುದ್ಗಿಗಾರರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವ ಉಗ್ರರು ಉಗ್ರ ಸಂಘಟನೆಗಳು ಹಾಗೂ ಅವರ ನೆಲೆಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವ ಬಗ್ಗೆ ಯಾವುದೇ ಮಾಹಿತಿ ನೀಡಲು ಪಾಕಿಸ್ತಾನ ಸಿದ್ದವಿಲ್ಲ ಎಂದು ರವೀಶ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸು ನೆರವು ನೀಡುವುದರ ವಿರುದ್ದ ಕಾನೂನು ಜಾರಿಗೆ ಸದಸ್ಯ ರಾಷ್ಟ್ರಗಳಿಗೆ ಆದೇಶಿಸಿರುವ ನಿರ್ಣಯವನ್ನು ಇದೇ ಮೊದಲ ಬಾರಿಗೆ ವಿಶ್ವಸಂಸ್ಣೆಯ ಭದ್ರತಾ ಮಂಡಳಿ ಅವಿರೋಧವಾಗಿ ಅಂಗೀಕರಿಸಿದೆ ಭಯೋತ್ಪಾದಕ ಗುಂಪುಗಳು ಅಥವಾ ಕಿಮಿನಲ್ ವ್ಯಕ್ತಿಗಳಿಗೆ ಹಣಕಾಸು ಮೂಲಗಳನ್ನು ಒದಗಿಸುವವರ ವಿರುದ್ದ ಕಠಿಣ ಕಾನೂನು ಮತ್ತು ನಿಯಂತ್ರಣಗಳನ್ನು ಜಾರಿಗೆ ತರುವಂತೆ ಖಾತರಿ ಪಡಿಸಲು ಎಲ್ಲಾ ದೇಶಗಳನ್ನು ಒತ್ತಾಯಿಸುವ ಈ ನಿರ್ಣಯವನ್ನು ನಿನ್ನೆ ಅಂಗೀಕರಿಸಲಾಗಿದೆ ಮೂರು ರಾಷ್ಟ್ರಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರವಾಸದ ಎರಡನೇ ಚರಣದಲ್ಲಿ ಇಂದು ಬೊಲಿವಿಯಾ ತಲುಪಿದ್ದಾರೆ ಸಂತಾ ಕ್ರುಜ್ನಲ್ಲಿರುವ ವಿರು ವಿರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕೋವಿಂದ್ ಅವರನ್ನು ಬೊಲಿವಿಯಾ ಅಧ್ಯಕ್ಷ ಎವೊ ಮೊರಾಲಸ್ ಸ್ವಾಗತಿಸಿದರು ವಿಮಾನ ನಿಲ್ದಾಣದಲ್ಲಿ ರಾಮನಾಥ್ ಕೋವಿಂದ್ ಅವರಿಗೆ ಗೌರವ ರಕ್ಷೆ ನೀಡಲಾಯಿತು ಕೋವಿಂದ್ ಅವರು ಬೊಲಿವಿಯಾ ದೇಶಕ್ಷೆ ಭೇಟಿ ನೀಡುತ್ತಿರುವ ಭಾರತದ ಮೊದಲ ರಾಷ್ಟ್ರಪತಿ ಆಗಿದ್ದಾರೆ ಮೂರು ದಿನಗಳ ಭೇಟಿಯ ವೇಳೆ ರಾಷ್ಟ್ರಪತಿ ಅವರು ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಭಾರತ ಬೊಲಿವಿಯಾ ಉದ್ಯಮ ವೇದಿಕೆಯ ಸಭೆಯಲ್ಲಿ ಪಾಲ್ಗೊಳ್ಳುವ ರಾಷ್ಟಪತಿ ಅವರು ಸಂತಾ ಕ್ರೂಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೂ ಸಂವಾದ ನಡೆಸಲಿದ್ದಾರೆ

ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ ರೈಸರ್ಸ್ ಹ್ವೆದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಪ್ ತಂಡಗಳು ಮುಖಾಮುಖಿಯಾಗಲಿವೆ

ಈಗಾಗಲೇ ಫೈನಲ್ ಪ್ರವೇಶಿಸಿರುವ ಭಾರತ ತಂದ ನಾಳೆ ಪ್ರಶಸ್ತಿಗಾಗಿ ದಕ್ಷಿಣ ಕೊರಿಯಾ ತಂದವನ್ನು ಎದುರಿಸಲಿದೆ